ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಯೋಜನೆಗಳ ಆರ್ಪ ಫಲಾನುಭವಿಗಳೊಂದಿಗೂ ಸಂವಾದ ನಡೆಸಲಿದ್ದಾರೆ ಸಾರಾನಾಥ್ ಧನಿ ಮತ್ತು ಬೆಳಕು ಪ್ರದರ್ತನ ರಾಮನಗರದಲ್ಲಿನ ಮೇಲರ್ಜೆಗೇರಿರುವ ಲಾಲ್ಬಹದ್ಗೂರ್ ಶಾಸ್ತಿ ಆಸ್ತ್ರೆ ಒಳಚರಂಡಿ ಸಂಬಂಧಿತ ಕಾಮಗಾರಿಗಳು ಪಸುಗಳ ರಕ್ಷಣೆ ಮತ್ತು ಪಾಲನೆಗಾಗಿ ಮೂಲ ಸೌಕರ್ಯಗಳು ಒದಗಿಸುವುದು ಸೇರಿದಂತೆ ಅನೇಕ ಅಭಿವ್ಯದ್ದಿ ಕಾಮಗಾರಿಗಳಿಗೆ ನಾಳೆ ಜಾಲನೆ ಸಿಗಲಿದೆ ನೋಟು ಅಮಾನ್ಗೀಕರಣದಿಂದಾಗಿ ಕಮ್ಪಣ ನಿಯಂತ್ರಣ ತೆರಿಗೆ ವ್ಲವಸ್ಥೆ ಸುಧಾರಣೆಯ ಜೊತೆಗೆ ಪಾರದರ್ಶಕತೆ ಹೆಚ್ಚಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ ದೇಶದ ಅಭಿವ್ಯದಿಗೆ ಈ ಎಲ್ಲಾ ಉಪಕ್ರಮಗಳ ಫಲ ಪೂರಕವಾಗಿವೆ ಎಂದು ಆವರು ಟ್ಲೀಟ್ನಲ್ಲಿ ತಿಳಿಸಿದ್ದಾರೆ

ಭ್ರಷ್ಲಾಚಾರ ನಿಯಂತ್ರಿಸಲು ಹಾಗೂ ಕಮ್ನಪಣದ ವಹಿವಾಟು ತಡೆಗಟ್ಟುವ ನಿಟ್ಟನಲ್ಲಿ ನೋಟು ಅಮಾನ್ನ ಕ್ರಮ ಕೈಗೊಳ್ಳುತ್ತಿರುವುದಾಗಿ ಪ್ರಕಟಿದ್ದರು ಭ್ರಷ್ಯಾಚಾರ ಕಮಪಣ ಹಾಗೂ ನಕಲಿ ನೋಟನ ವಿರುದ್ಧದ ಹೋರಾಟದಲ್ಲಿ ಈ ಕ್ರಮ ಜನಸಾಮಾನ್ನರ ಕೈ ಬಲಪಡಿಸುತ್ತದೆ ಎಂದು ಮೋದಿ ತಿಳಿಸಿದ್ದರು

ಕರ್ನಾಟಕ ತಮಿಳುನಾಡು ಆಂಧಪ್ರದೇಶ ತೆಲಂಗಾಣ ಮಹಾರಾಷ್ಟ ಗುಜರಾತ್ ಪರಿಯಾಣ ಉತ್ತರ ಪ್ರದೇಶ ಒಡಿಶಾ ರಾಜಸ್ತಾನ ರಾಜ್ಗಳಿಂದ ಕನಿಷ್ಟ ಬೆಂಬಲ ಬೆಲೆಯಡಿ ಖರೀದಿಗೆ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಕ್ಸಷಿ ಸಚಿವಾಲಯ ತಿಳಿಸಿದೆ

ಬಿಹಾರದ ವಾಲ್ಮೀಕಿ ನಗರ್ ಲೋಕಸಭಾಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆಯೂ ಅದೇ ದಿನ ಜರುಗಲಿದೆ

ಆಕಾಶವಾಣಿಯೊಂದಿಗೆ ಮಾತನಾಡಿದ ವಿಪಾರದ ಹೆಚ್ಚುವರಿ ಚುನಾವಣಾಧಿಕಾರಿ ಬಾಲಮುರುಗನ್

ಭೂಸೇನೆಯ ತರಬೇತಿ ಕಮಾಂಡೆಂಟ್ ಲೆಟ್ಟಿನೆಂಟ್ ಜನರಲ್ ರಾಜ್ ಶುಕ್ಷಾ ಇಂದು ಬೆಂಗಳೂರಿನ ಮಿಲಿಟರಿ ಮೊಲೀಸ್ ಕೇಂದ್ರದ ತರಬೇತಿ ಶಾಲೆಗೆ ಭೇಟಿ ನೀಡಿದರು ಅಲ್ಲಿನ ತರಬೇತಿ ನೇಮಕಾತಿ ಮಕ್ತಿತರ ವಿಭಾಗಗಳಲ್ಲಿನ ಸ್ಥಿತಿಗತಿಗಳನ್ನು ಪರಿತೀಲಿಸಿದರು ತರಬೇತಿದಾರರನ್ನು ಉದ್ದೇಶಿಸಿ ಮಾತನಾಡಿದ ಲೆಟ್ಟಿನೆಂಟ್ ಜನರಲ್ ರಾಜ್ ಶುಕ್ಷಾ ದೇಶದ ಪ್ರಮುಖ ಸೇನಾ ತರಬೇತಿ ಸಂಸ್ಥೆಗಳಲ್ಲಿ ಬೆಂಗಳೂರಿನ ವಿದ್ಯುನ್ಮಾನ ವ್ಯವಸ್ಥಾ ಕೇಂದ್ರ ಮತ್ತು ಕಾಲೇಜು ಒಂದಾಗಿದ್ದು ಇಲ್ಲಿ ಇತ್ತೀಚನ ಆಧುನಿಕ ತಂತ್ರಜ್ವಾನಗಳನ್ನು ಸಪ ಅಳವಡಿಸಿಕೊಳ್ಳಲಾಗಿದೆ

ಸರಸ್ತಪಡೆಗಳ ಅಗತ್ಯಗಳಿಗೆ ಅನುಗುಣವಾಗಿ ಸೂಕ್ತ ತರಬೇತಿ ಪಡೆದು ಜಗತ್ತಿನಾದ್ಕಂತ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ವಾಂಗೀಣ ಕೌಶಲ್ತ ಪಡೆಯಬೇಕು ಎಂದು ಅವರು ಕಿವಿಮಾತು ಪೇಳಿದರು ಧಾರ್ಮಿಕ ಕೇಂದ್ರಗಳನ್ನು ತೆರೆಯಲು ಮತ್ತು ದೀಪಾವಳಿ ಆಚರಣೆಗೆ ಅನುಮತಿ ನೀಡುವ ಸಂಬಂಧ ತಮ್ಮ ಸರ್ಕಾರ ಜಾಗರೂಕವಾಗಿ ನಿರ್ಧರಿಸಲಿದೆ ಎಂದು ಮಹಾರಾಷ್ಟ ಮುಖ್ಕಮಂತ್ರಿ ಉದ್ಧವ್ ಠಾಕ್ರೆ ಹೇಳಿದ್ದಾರೆ ವೆಬ್ಕಾಸ್ಟ್ ಮೂಲಕ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡುವಾಗ ಮಾಸ್ಕ ಧರಿಸುವುದು ಮೊದಲಾದ ಕಟ್ಟುನಿಟ್ಟನ ನಿಯಮಗಳನ್ನು ಜಾರಿಗೆ ತರಲಾಗುವುದು ಎಂದರು ಕೊರೋನಾ ವೈರಾಣು ಸೋಂಕಿನ ಪ್ರಮಾಣ ಇಳಿಮುಖವಾಗುತ್ತಿದ್ದು ಜನರು ಪಟಾಕಿಗಳಿಲ್ಲದೇ ದೀಪಾವಳಿ ಪಟ್ಟ ಆಚರಿಸುವಂತೆ ಮನವಿ ಮಾಡಿದರು ರಾಷ್ಟ್ರ ರಾಜಧಾನಿ ದೆಪಲಿಯಲ್ಲಿ ಮಾಲಿನ್ಯ ಪ್ರಮಾಣ ಪೆಚ್ಚಾಗಿರುವ ಕಾರಣ ಉಸಿರಾಟ ಸಮಸ್ಯ ಹೆಚ್ಚಾಗಿದೆ ಎಂದು ವಿವರಿಸಿದರು ಪಟಾಕಿ ಬಳಕೆಗೆ ನಿರ್ಬಂಧ ಹೇರುವುದಿಲ್ಲ ಎಂದು ಸ್ವಷ್ಟಪಡಿಸಿರುವ ಅವರು ಜನರೇ ಸ್ವತಃ ಸ್ವಯಂ ಶಿಸ್ತು ರೂಢಿಸಿಕೊಳ್ಳುವಂತೆ ಮನವಿ ಮಾಡಿದರು

ವರ್ಷನೆ ಪಾಲ್ಗೊಳ್ಳಲಿದ್ದಾರೆ

ಎಫ್ಎಂ ಗೋಲ್ಡ್ ವಾಹಿನಿ ಸೇರಿದಂತೆ ಪೆಚ್ಚುವರಿ ತರಂಗಾಂತರದಲ್ಲಿ ಜಾಲತಾಣ ನ್ಕೂಸ್ ಆನ್ ಏರ್ ಡಾಟ್ ಕಾಮ್ ಪಾಗೂ ಯುಟ್ಕೂಬ್ ಜಾನೆಲ್ಗಳಲ್ಲಿ ಈ ಕಾರ್ಯಕ್ರಮ ಅಲಿಸಬಹುದಾಗಿದೆ ಅಬುದಾಭಿಯಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಸನ್ ರೈಸರ್ಸ ಪೈದರಾಬಾದ್ ಪಾಗೂ ಡಲ್ಲಿ ಕ್ಕಾಟುಲ್ಸ್ ಮುಖಾಮುಖಿಯಾಗಿವೆ ವಿಜೇತ ತಂಡ ಮಂಗಳವಾರ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರುಗೊಳ್ಳಲಿದೆ ಟಾಸ್ ಗೆದ್ದ ಡೆಲ್ಲಿ ಕ್ಕಾಟಿಟಲ್ಸ್ ತಂಡ ಬ್ಕಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ

ಈ ಪಂದ್ಯದಲ್ಲಿ ಸೋತು ಬೆಂಗಳೂರು ತಂಡ ಟೂರ್ನಿಯಿಂದ ಹೊರಟಿದ್ದಿದೆ ಕಳೆದ ಗುರುವಾರ ಡಲ್ಲಿ ತಂಡವನ್ನು ಸೋಲಿಸಿದ ಮುಂಬೈ ತಂಡ ಮೊದಲ ಕ್ವಾಲಿಫೈಯರ್ ಆಗಿದೆ ಇಂದಿನ ಪಂದ್ಕದಲ್ಲಿ ಗೆಲ್ಲುವ ಮೂಲಕ ಅಂತಿಮ ಪಣಾಪಣಿಗೆ ಮತ್ತೊಮ್ಮೆ ಕ್ವಾಲಿಫೈಯರ್ ಆಗುವ ಅವಕಾಶ ಮುಂಬೈ ತಂಡಕ್ಕಿದೆ

ನಾಳೆ ನಡೆಯಲಿರುವ ಅಂತಿಮ ಪಂದ್ಯದಲ್ಲಿ ಸೂಪರ್ನೋವಾಸ್